ಗುಜರಾತ್ನ ಜಾಮ್ನಗರದಲ್ಲಿ ಗುರು ಗೋವಿಂದ್ ಸಿಂಗ್ ಆಸ್ಪತ್ರೆಯ ನೂತನ ಕಟ್ಟಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉದ್ವಾಟನೆ

ಭಾರತ ಶಾಂತಿಪಾಲನೆಗೆ ಬದ್ದವಾಗಿದೆ ಆದರೆ ಅಗತ್ಯದ ಸಂದರ್ಭಗಳಲ್ಲಿ ತನ್ನ ಸಾರ್ವಭೌಮತೆಯ ರಕ್ಷಣೆಗೂ ಸಮರ್ಥವಾಗಿದೆ ಎಂದು ರಾಷ್ಷಪತಿಗಳ ಬಣ್ಣನೆ

ಜಮ್ನು ಮತ್ತು ಕಾಶ್ನೀರಕ್ಕೆ ಚುನಾವಣಾ ಆಯೋಗ ತಂಡದ ಭೇಟಿ ಚುನಾವಣಾ ಸಿದ್ದಕೆಯ ಪರಾಮರ್ಶೆ

ಇಂದು ಮಹಾಶಿವರಾತ್ರಿ ದೇಶದಲ್ಲೆಡೆ ಸಾಂಪ್ರದಾಯಿಕ ಶ್ರದ್ದಾಭಕ್ತಿಯೊಂದಿಗೆ ಆಚರಣೆ ಕುಂಭಮೇಳದಲ್ಲಿ ಇಂದು ಲಕ್ಷಾಂತರ ಭಕ್ತರಿಂದ ಅಂತಿಮ ಮಣ್ಣಸ್ನಾನ

ನಂತರ ಆಸ್ತ್ರೆಯ ಸ್ನಾತಕೋತ್ತರ ವಿದ್ನಾರ್ಥಿ ನಿಲಯದ ನೂತನ ಕಟ್ಲಡವನ್ನು ಸಹ ಉದ್ವಾಟಿಸಿದರು ವಿದ್ವಾರ್ಥಿಗಳು ಮತ್ತು ಸಿಬ್ಲಂದಿಯೊಂದಿಗೆ ಸಂವಾದ ನಡೆಸಿದರು ಅವರು ಗುಜರಾತ್ಗೆ ಎರಡು ದಿನಗಳ ಭೇಟಿ ನೀಡಿದ್ದಾರೆ

ನರ್ಮದಾ ಅವತರಣ ನೀರಾವರಿ ಯೋಜನೆಯನ್ನು ಉದ್ಘಾಟಿಸಿದರು ನಂತರ ಏತ ನೀರಾವರಿ ಯೋಜನೆಯಲ್ಲಿ ಉಪ್ಪನ ಅಂತ ತೆಗೆಯುವ ಘಟಕ ನಿರ್ಮಾಣಕ್ಕೆ ಶಂಕುಸ್ಟಾಪನೆ ನೆರವೇರಿಸಿದರು ಬಂಧ್ರಾ ಜಾಮ್ ನಗರ್ ಪಮ್ಸಫರ್ ಎಕ್ಸ್ಪ್ರೆಸ್ ರೈಲಿಗೆ ವಿಡಿಯೋ ಕಾನ್ವರೆನ್ಸಿಂಗ್ ಮೂಲಕ ಹಸಿರು ನಿಶಾನೆ ತೋರಿದರು

ನಂತರ ಅವರು ಮಾಕನಾಡಿ ಭಾರತ ಶಾಂತಿಪಾಲನೆಗೆ ಬದ್ದವಾಗಿದೆ ಆದರೆ ಅಗತ್ಯದ ಸಂದರ್ಭಗಳಲ್ಲಿ ತನ್ನ ಸಾರ್ವಭೌಮತೆಯ ರಕ್ಷಣೆಗೂ ಸಮರ್ಥವಾಗಿದೆ ಎಂದು ಬಣ್ಣಿಸಿದರು ಇತ್ತೀಚಿನ ಬೆಳವಣಿಗೆಗಳಲ್ಲಿ ದೇಶದ ರಕ್ಷಣೆಯಲ್ಲಿ ಸಶಸ್ತ ಪಡೆಗಳು ಅದರಲ್ಲೂ ವಿಶೇಷವಾಗಿ ವಾಯುಪಡೆಯ ಯೋಧರು ಭಾರತದ ಈ ಪ್ರಬಲ ಸಾಮರ್ಥ್ಲವನ್ನು ಬಿಂಬಿಸಿದ್ದಾರೆ ಎಂದು ಕೊಂಡಾಡಿದರು

ಇಂದು ಸಂಜೆ ರಾಷ್ಷಪತಿ ಕೋವಿಂದ್ ಮತ್ತು ಅವರ ಪತ್ನಿ ದೇತದ ಪ್ರಥಮ ಮಹಿಳೆ ಕೊಯಂಬತ್ತೂರು ಸಮೀಪ ವೆಳ್ಳಿಯನ್ ಗಿರಿ ಬೆಟ್ಲದ ತಪ್ಪಲಿನಲ್ಲಿರುವ ಈತಾ ಯೋಗ ಕೇಂದ್ರಕ್ಷೆ ಭೇಟಿ ನೀಡಲಿದ್ದಾರೆ ಮತ್ತು ಮಹಾ ಶಿವರಾತ್ರಿ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಮಾರಂಭದ ಅಂಗವಾಗಿ ಯೋಗಾತನ ಪ್ರದರ್ಶನಗಳು ಮತ್ತು ಸಂಗೀತ ಸಭೆಗಳನ್ನು ಆಯೋಜಿಸಲಾಗಿದೆ ರಾಷ್ಟಪತಿಯವರು ಯೋಗ ಕೇಂದ್ರದ ಆವರಣದಲ್ಲಿ ಧ್ವನಿ ಮತ್ತು ಬೆಳಕು ಪ್ರದರ್ಶನಕ್ಕೆ ಚಾಲನೆ ನೀಡುತ್ತಾರೆ

ಆರಂಭದಲ್ಲಿ ನೌಕಾ ಕೇಂದ್ರವಾಗಿದ್ದ ಈ ಸ್ಥಳವನ್ನು ನಂತರ ವಾಯು ನೆಲೆಯನ್ನಾಗಿ ಪರಿವರ್ತಿಸಲಾಯಿತು ಇದೇ ರೀತಿ ಹಕೀಂಪೇಟ್ ನೆಲಯೂ ಸಹ ವಾಯುಪಡೆಯ ಪ್ರಮುಖ ತರಬೇತಿ ಕೇಂದ್ರಗಳಲ್ಲಿ ಒಂದಾಗಿದೆ

ಅಪ್ರಜೋದಿತವಾಗಿ ಗಡಿ ಭಾಗದ ಪಳಿಗಳ ಮೇಲೆ ಹಾಗೂ ಮುಂಚೂಣಿ ಚೆಕ್ಮೋಸ್ಗಳ ಮೇಲೆ ಪಾಕಿಸ್ತಾನಿ ಪಡೆಗಳು ಭಾರಿ ಗುಂಡಿನ ದಾಳಿ ನಡೆಸಿದ್ದು ಇದಕ್ಕೆ ಭಾರತೀಯ ಪಡೆಗಳು ಸೂಕ್ತ ಪ್ರತ್ಯುತ್ತರ ನೀಡಿವೆ ಹಾಗೂ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ರಾಜ್ಯದಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಏಕಕಾಲಕ್ಷೆ ನಡೆಸಲು ಅಗತ್ಯವಿರುವ ವಾಸ್ತವ ಸನ್ನಿವೇಶವನ್ನು ತಂಡ ಪರಿಶೀಲಿಸಲಿದೆ ಮೊದಲಿಗೆ ಇಂದು ಶ್ರೀನಗರದಲ್ಲಿ ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಿಗಳು ಹಾಗೂ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಈ ತಂಡದ ಸದಸ್ಯರು ಸಭೆಗಳನ್ನು ನಡೆಸಲಿದ್ದಾರೆ ನಾಳೆ ಇದೇ ರೀತಿಯ ಸಭೆಗಳು ಜಮ್ನು ನಗರದಲ್ಲಿ ನಡೆಯಲಿವೆ ಜಮ್ನು ಮತ್ತು ಕಾಶ್ಮೀರದಲ್ಲಿ ಕಳೆದ ಡಿಸೆಂಬರ್ನಿಂದ ರಾಷ್ಟಪತಿಗಳ ಆಡಳಿತವಿರುವುದನ್ನು ನೆನಮ ಮಾಡಿಕೊಳ್ಳಬಹುದು

ಆಧಾರ್ ಕಾರ್ಡ್ ಬಳಕೆ ಮತ್ತು ಖಾಸಗಿತನ ಕಾಪಾಡಲು ರೂಪಿಸಿರುವ ನಿಯಮಗಳ ಉಲ್ಲಂಘನೆಗೆ ದಂಡ ವಿಧಿಸಲು ಅವಕಾಶವಿರುವ ತಿದ್ದುಪಡಿ ಮಸೂದೆಯನ್ನು ಜಾರಿಗೊಳಿಸುವ ಈ ಸುಗ್ರೀವಾಜ್ಷೆಗೆ ಕಳೆದವಾರ ಸಚಿವ ಸಂಪುಟ ಅನುಮೋದನೆ ನೀಡಿತ್ತು

ಬ್ರೇಕ್ ಮುಖ್ಯಾಂಶನ ಮಹಾಶಿವರಾತ್ರಿ ಹಬ್ಬವನ್ನು ದೇಶಾದ್ಯಂತ ಇಂದು ಧಾರ್ಮಿಕ ಶ್ರದ್ದಾಭಕ್ತಿಯೊಂದಿಗೆ ಆಚರಿಸಲಾಗುತ್ತಿದೆ ಶಿವಭಕ್ತರಿಗೆ ಇದು ಅತ್ನಂತ ಶುಭ ದಿನವಾಗಿದ್ಲು ವಿಶೇಷ ಪೂಜೆ ಉಪವಾಸ ಮತ್ತು ಜಾಗರಣೆಯೊಂದಿಗೆ ಆಚರಿಸಲ್ಪಡುತ್ತದೆ ದೇಶದ ಪಲವು ಯಾತಾ ಸ್ಟಾಳಗಳಲ್ಲಿ ಸಾವಿರಾರು ಶಿವಭಕ್ತರು ನದಿಗಳು ಮತ್ತು ಸಮುದ್ರದಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದಾರೆ ಇಂದು ಬೆಳಗಿನಜಾವದಿಂದಲೇ ದೇತದ ಹಲವು ಪ್ರಸಿದ್ದ ಶಿವಮಂದಿರಗಳಲ್ಲಿ ವಿಶೇಷ ಪೂಜೆ ಪೂರ್ಥನೆ ನಡೆಯುತ್ತಿದೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಶಿವರಾತ್ರಿ ಶುಭಾತಯಗಳನ್ನು ಕೋರಿದ್ದಾರೆ ಮಹಾದೇವನ ಕ್ಯಪೆ ಪ್ರತಿಯೊಬ್ಲರ ಜೀವನದಲ್ಲಿ ತಾಂತಿ ಸಂತಸ ಮತ್ತು ಸಮೃದ್ದಿಯನ್ನು ತರಲೆಂದು ರಾಷ್ಷಪತಿಗಳು ಟ್ವೀಟ್ ಮಾಡಿದ್ದಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದಲ್ಲಿ ಇಂದು ಬೆಳಗಿನ ಜಾವದಿಂದಲೇ ಪವಿತ್ರ ಸಂಗಮದಲ್ಲಿ ಲಕ್ಷಾಂತರ ಶ್ರದಾಳುಗಳು ಪುಣ್ಣ ಸ್ನಾನದಲ್ಲಿ ತೊಡಗಿದ್ದಾರೆ ಇದರೊಂದಿಗೆ ಈ ಬಾರಿಯ ಕುಂಭ ಮೇಳ ಮುಕ್ತಾಯವಾಗಲಿದೆ ನೇಪಾಳದ ರಾಜಧಾನಿ ಕಕ್ಕಂಡುವಿನಲ್ಲಿ ಪ್ರಸಿದ್ದ ಪಶುಪತಿನಾಥ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯುತ್ತಿದೆ ಮಹಾಶಿವರಾತ್ರಿಯ ದಿನವಾದ ಇಂದು ಪಶುಪತಿನಾಥ ಮಂದಿರಕ್ಕೆ ನೇಪಾಳ ಮತ್ತು ಭಾರತ ಹಾಗೂ ಇತರ ದೇಶಗಳಿಂದ ಒಂದು ಮಿಲಿಯನ್ಗೂ ಅಧಿಕ ಸಂಖ್ಯೆಯ ಭಕ್ತಾಧಿಗಳು ಭೇಟಿ ನೀಡುವ ನಿರೀಕ್ಷೆಯಿದೆ ಶ್ರೀಲಂಕಾದಲ್ಲಿ ಮಹಾಶಿವರಾತ್ರಿಯನ್ನು ಅಲ್ಲಿಯ ತಮಿಳು ಹಿಂದೂ ಸಮುದಾಯದ ಜನರು ಶ್ರದ್ದಾಭಕ್ತಿಗಳಿಂದ ಆಚರಿಸುತ್ತಿದ್ದಾರೆ ಶಿವ ಮಂದಿರಗಳಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಪೂಜೆ ಪ್ರಾರ್ಥನೆಗಳು ನಡೆಯುತ್ತಿವೆ ಶ್ರೀಲಂಕಾದಲ್ಲಿ ಇಂದು ಶಾಲಾ ಕಾಲೇಜುಗಳು ಮತ್ತು ಕಚೇರಿಗಳಿಗೆ ಸಾರ್ವಜನಿಕ ರಜೆ ಘೋಷಿಸಲಾಗಿದೆ ಶ್ರೀಲಂಕಾದ ರಾಷ್ಲಾಧ್ಯಕ್ಷರು ಪ್ರಧಾನಮಂತ್ರಿ ಹಾಗೂ ಇತರ ಗಣ್ಣರು ಶಿವರಾತ್ರಿಯ ಸಂದರ್ಭದಲ್ಲಿ ಜನರಿಗೆ ಶುಭಾಶಯ ಕೋರಿದ್ಲಾರೆ

ಲಖನೌದಲ್ಲಿ ನಿನ್ನೆ ಸಮಾರಂಭವೊಂದರಲ್ಲಿ ಮಾತನಾಡಿದ ಸಚಿವರು ಪಾಕಿಸ್ತಾನದ ವಶದಲ್ಲಿದ್ದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರು ಸುರಕ್ಷಿತವಾಗಿ ಸ್ವದೇಶಕ್ಕೆ ಹಿಂದಿರುಗಿದ ಬಗ್ಗೆ ಪ್ರಸ್ತಾಪಿಸಿದರು ಹಿಂದಿನ ಯುಪಿಎ ಸರ್ಕಾರ ಪಾಕಿಸ್ತಾನವನ್ನು ಎದುರಿಸಲು ಮೀನಾಮೇಷ ಮಾಡುತ್ತಿತ್ತು ಎರಡು ಅಣ್ಣಸ್ತ್ರ ಶಕ್ತ ರಾಷ್ಷಗಳ ನಡುವಿನ ಯಾವುದೇ ಸ್ವರೂಪದ ಸಂಘರ್ಷವೂ ಅಪಾಯಕಾರಿ ಎಂದು ನೆಪ ಹೇಳುತ್ತಿತ್ತು ಎಂದರು

ಉಭಯ ದೇಶಗಳ ನಡುವೆ ಇತ್ತೀಚೆಗೆ ಉದ್ವಿಗ್ನ ಪರಿಸ್ಥಿತಿ ಉಂಟಾದ ಹಿನ್ನೆಲೆಯಲ್ಲಿ ಈ ರೈಲು ಸೇವೆಯನ್ನು ನಿಲ್ಲಿಸಲಾಗಿತ್ತು

ಸಂಜೋತಾ ಎಕ್ಸ್ಪ್ರೆಸ್ ರೈಲು ಲಾಹೋರ್ನಿಂದ ಪ್ರತಿ ಸೋಮವಾರ ಮತ್ತು ಗುರುವಾರ ಹೊರಡುತ್ತದೆ

ಅಲ್ಲಿಯ ಪ್ರಮುಖ ಆಡಳಿತ ಅಧಿಕಾರಿ ಶರೀಫ್ ಜೇ ಜೋನ್ಸ್ ಈ ಮಾಹಿತಿ ನೀಡಿದ್ದು ಗಾಯಗೊಂಡಿರುವ ಪಲವರಿಗೆ ಚಿಕಿಕ್ಸೆ ನೀಡಲಾಗುತ್ತಿದೆ